ಡಿ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ಬಸವ ಕಲ್ಯಾಣ ತಾಲೂಕನ ಉಜಳಂಬ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರುಮರಾಠವಾಡ ಹಳ್ಳಿಯು ನಮಗೆ ಮಾದರಿಯಾಗಬೇಕಾಗಿದೆ ಇಂತಹ ಬರಗಾಲದಲ್ಲಿಯೂ ಅಲ್ಲಿನ ಜನರು ನೀರನ್ನು ಉಳಿಸಿಕೊಂಡಿದ್ದು ಆದಾಯದ ಪ್ರಮಾಣ ವೃದ್ಧಿಸಿದೆ ಅಂತಹ ವಾತಾವರಣವನ್ನು ಇಲ್ಲಿ ಕೂಡ ನಿರ್ಮಾಣ ಮಾಡಬೇಕೆನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು ಗ್ರಾಮ ವಾಸ್ತವ್ದ ಕಾರ್ಯಕ್ರಮ ಹೊರತುಪಡಿಸಿ ಹಲವಾರು ಹಳ್ಳಗಳಗೆ ಭೇಟಿ ನೀಡುವುದಾಗಿಯೂ ಹೇಳದ ಕುಮಾರಸ್ವಾಮಿ ರೈತರು ಕೃಷಿ ಪದ್ದತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಗ್ರಾಮವಾಸ್ತವ್ಯ ಕಾರ್ಯಕ್ರಮವು ಅಧಿಕಾರಿಗಳಿಗೆ ಹೊಸ ಅನುಭವ ನೀಡಿದೆ ಜನಸಾಮಾನ್ಸರಿಗೆ ಸ್ವಂದಿಸುವಂತಹ ವಾತಾವರಣ ಸೃಷ್ಟಿಯಾಗಿದೆ ಜನತಾ ದರ್ಶನದಲ್ಲಿ ಜನರ ನೋವುಗಳಿಗೆ ಸ್ವಂದಿಸಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಈ ಕಾರ್ಯಕ್ರಮದ ಮೂಲಕ ಸರ್ಕಾರವು ಒಂದು ಹೆಜ್ಜೆ ಮುಂದೆ ಹೋಗಿದೆ ಎಂದು ಕುಮಾರಸ್ವಾಮಿ ಹೇಳದರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹತ್ತು ದಿನಗಳ ತಮ್ಮ ಅಮೆರಿಕ ಪ್ರವಾಸವನ್ನುಇಂದು ಆರಂಭಿಸಲಿದ್ದಾರೆ ನ್ಯೂಚೆರ್ಸಿ ನಗರದಲ್ಲಿ ಆದಿ ಚುಂಚನಗಿರಿ ಮಠ ನಿರ್ಮಿಸಲಿರುವ ದೇವಸ್ಥಾನದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಧಿಕೃತ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆ ವರದಿ ಮಾಡಿದೆ

ತಮಿಳುನಾಡಿನ ವ್ಯಾಪ್ತಿಯಲ್ಲಿ ಎಷ್ಟು ಯೋಜನೆ ಬೇಕಾದರೂ ಮಾಡಲಿ ಅದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ನಮ್ಮ ಯೋಜನೆಗೆ ಸಹಕಾರ ನೀಡಬೇಕು

ಮಂಡ್ಕ ಜಿಲ್ಲೆಯ ನಾಲೆಗಳಗೆ ನೀರು ಹರಿಸುವ ವಿಚಾರ ರಾಜ್ಯ ಸರ್ಕಾರದ ಬಳಿ ಇಲ್ಲ

ಇನ್ನು ಮುಂದೆ ರೈತರು ನೀರನ್ನು ಆಧರಿಸಿ ಬೆಳೆ ಬೆಳೆಯಬೇಕು ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುವುದು ಎಂದು ಡಿಕೆ ಶಿವಕುಮಾರ್ ಹೇಳಿದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿತಿಷ್ಟ ಪಂಗಡಕ್ಕೆ ಹೆಚ್ಚನ ಮೀಸಲಾತಿ ಕೊಡುವುದಕ್ಕೆ ಅವಕಾಶವಿದೆ

ಇಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡಾ ಸಭೆ ನಡೆಸಿದ್ದು ಪಕ್ಷದ ಕಡೆಯಿಂದಲೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತಾರೆ ಎಂದು ಜಾರಕಿಹೊಳಿ ತಿಳಿಸಿದರು

ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಿಹಳ್ಳಿಯಲ್ಲಿಂದು ಡಾ

ಆರ್

ಅಂದೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾರ್ಕಾರಂಭ ಮಾಡಿದ್ದು ಶಿಕ್ಷಣದಲ್ಲಿ ಮೈಲಿಗಲ್ಲಾಗಲಿದೆ ಎಂದರು ಎಲ್ಲಾ ವರ್ಗದ ಜನೆರಿಗೆ ಸಾಮಾಜಿಕ ನ್ಯಾಯ ಒದಗಿಸಿದ ಅಂಬೇಡ್ತರ್ ಅವರಿಗೆ ಇತಿಹಾಸದಲ್ಲಿ ಸಿಗಬೇಕಾದ ಸ್ಥಾನ ಸಿಗುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದರು

ಒಂದು ವೇಳೆ ಅನಿವಾರ್ಯವಾದರೆ ಪಕ್ಷ ಹಿಂಜರಿಯುವುದಿಲ್ಲ ಎಂದು ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ವಿಷಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ತಾಸಕರಿಗೆ ಐದು ವರ್ಷಗಳ ಕಾಲ ಆಡಳಿತ ನಡೆಸಲು ಜನ ಆದೇಶ ಕೊಡುತ್ತಾರೆ ಆದರೆ ಕಾಂಗ್ರೆಸ್ ಜೆಡಿಎಸ್ ಅವಾಂತರದಿಂದ ಸರ್ಕಾರ ರಚನೆಯಾದ ಒಂದು ವರ್ಷದಲ್ಲಿಯೆ ಮಧ್ಯಂತರ ಚುನಾವಣೆಯ ಮಾತುಗಳು ಕೇಳಿ ಬರುತ್ತಿವೆ ಎಂದರು

ಉಕ್ಕಿ ಹರಿಯಬೇಕಾದ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗದೆ ತಣ್ಣಗೆ ಹರಿಯುತ್ತಿವೆ ಕಳೆದ ಎರಡು ವರ್ಷಗಳಿಂದ ಬರ ಎದುರಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿಯೂ ಮುಂಗಾರು ತಲ್ಲಣ್ಣ ಸೃಷ್ಷಿಸಿದೆ